ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಎರಡು ದಿನಗಳ ಜಾಗತಿಕ ಹೂಡಿಕೆದಾರರ

ಮಹಾರಾಷ್ಲದಲ್ಲಿ ನೂತನ ಸರ್ಕಾರ ರಚನೆಗೆ ಕೇವಲ ಇನ್ನೆರಡು ದಿನ ಬಾಕಿ ಉಳಿದಿದ್ದು ಸರ್ಕಾರ ರಚನೆಯ ಪ್ರಯತ್ನಗಳು ಬಿರುಸುಗೊಂಡಿವೆ ಮುಂಬ್ಲೆನಲ್ಲಿಂದು ಹಿರಿಯ ಬಿಜೆಪಿ ನಾಯಕರ ಸಭೆ ನಡೆಯಲಿದ್ದು ಶಿವಸೇನಾ ಮುಖಂಡರು ಪ್ರತ್ಲೇಕವಾಗಿ ಸಭೆ ಸೇರಲಿದ್ದಾರೆ ಸರ್ಕಾರ ರಚನೆ ಸಂಬಂಧಿ ಬೆಳವಣಿಗೆಯೊಂದರಲ್ಲಿ ಶಿವಸೇನಾ ಮುಖಂಡ ಸಂಜಯ್ ರಾವತ್ ಎನ್ಸಿಪಿ ಮುಖ್ಯಸ್ತ ಶರದ್ ಪವಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ರಾಜ್ಲದಲ್ಲಿನ ಪ್ರಸಕ್ತ ರಾಜಕೀಯ ಪರಿಸ್ಥಿತಿ ಕುರಿತು ಶರದ್ ಪವಾರ್ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ರಾವತ್ ತಿಳಿಸಿದ್ದಾರೆ ಈ ನಡುವೆ ಮುಂದೈನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶರದ್ ಪವಾರ್ ತಮ್ನ ಪಕ್ಷ ಸರ್ಕಾರ ರಚನೆ ಮಾಡುವುದಿಲ್ಲ ಎಂಬ ತಮ್ನ ನಿಲುವನ್ನು ಪುನರುಚ್ಚರಿಸಿದರು ಮತ್ತೊಂದು ಬೆಳವಣಿಗೆಯಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಪರಿಸರ ಖಾತೆ ಸಚಿವ ಸುಧೀರ್ ಮುಂಗಂತಿವಾರ್ ಸುದ್ವಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ರಾಜ್ಕಾದ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಮತ್ತು ತಾವು ನಾಳೆ ರಾಜ್ಞಪಾಲ ಭಗತ್ ಸಿಂಗ್ ಕೊಶಿಯಾರಿ ಅವರನ್ನು ಭೇಟ ಮಾಡುವುದಾಗಿ ತಿಳಿಸಿದ್ದಾರೆ ಮುಂಬೈನಲ್ಲಿಂದು ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯ ನಂತರ ಅವರು ಆದಪ್ಪು ಬೇಗ ಬಿಜೆಪಿ ಶಿವಸೇನೆ ಸರ್ಕಾರ ರಚನೆಗೆ ಅಗತ್ಲವಿರುವ ಎಲ್ಲ ಪ್ರಯತ್ನಗಳನ್ನು ಪಕ್ಷ ಮಾಡುತ್ತಿದೆ ಎಂದರು ಬಿಜೆಪಿ ಶಿವಸೇನೆ ಮೈತ್ರಿಕೂಟದ ಪರವಾಗಿ ಮಹಾರಾಷ್ಟದ ಜನತೆ ಜನಾದೇಶ ನೀಡಿದ್ದು ಅವರನ್ನು ನಿರಾಸೆಗೊಳಿಸಲು ಯಾವುದೇ ಕಾರಣಗಳಲ್ಲ ಎಂದು ಸುಧೀರ್ ಮುಂಗಂತಿವಾರ್ ತಿಳಿಸಿದರು ಶಿವಸೇನೆ ಅಧ್ಯಕ್ಷ ಉದ್ದವ್ ಕಾಕ್ರೆ ರಾಜ್ಯದಲ್ಲಿ ಉಂಟಾಗಿರುವ ರಾಜಕೀಯ ಪರಿಸ್ಥಿತಿ ಕುರಿತು ಚರ್ಚಸಲು ನಾಳೆ ಎಲ್ಲ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಜಾರ್ಖಂಡ್ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಅಧಿಸೂಚನೆ ಹೊರಡಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ

ಕರ್ತಾರ್ಮರ್ ಕಾರಿಡಾರ್ ಶಾಂತಿ ಸೌಹಾರ್ದತೆ ಮತ್ತು ಮಾನವೀಯತೆಯ ಮಂದಿರಕ್ಕೆ ದಾರಿ ಮಾಡಿಕೊಡಲಿದೆ ಹಾಗೂ ವಿಶ್ವ ಒಂದೇ ಕುಟುಂಬ ಎಂಬ ಸಾರ್ವತ್ರಿಕ ದೃಷ್ಟಿಕೋನ ರೂಪಿಸಲಿದೆ ಎಂಬ ವಿಶ್ವಾಸವನ್ನು ಉಪರಾಷ್ಟಪತಿ ಎಂ ವೆಂಕಯ್ದ ನಾಯ್ದು ವ್ಚಕ್ತಪಡಿಸಿದ್ದಾರೆ

ಗುರುನಾನಕ್ ಅವರು ಸಮಾನತೆಯ ಪ್ರಚಾರಕರಾಗಿದ್ದರು ಹಾಗೂ ಅವರ ದೃಷ್ಷಿಯಲ್ಲಿ ಜಾತಿ ಜನಾಂಗ ಧರ್ಮ ಮತ್ತು ಭಾಷೆಗಳ ನಡುವಿನ ವ್ಯತ್ಯಾಸಗಳಿಗೆ ಪ್ರಾಮುಖ್ಯತೆ ಇರಲಿಲ್ಲ ಎಂದು ಉಪರಾಷ್ಪಪತಿ ಅಭಿಪ್ರಾಯಪಟ್ಟರು ಗುರುನಾನಕ್ ಜೀ ಅವರು ಜಾತಿರಹಿತ ಮತ್ತು ಯಾವುದೇ ಶ್ರೇಣೀಕೃತ ವ್ಯವಸ್ಥೆಯಿಲ್ಲದ ಸಮಾಜವನ್ನು ಸೃಷ್ಟಿಸುವ ಗುರಿ ಹೊಂದಿದ್ದರು ಅಲ್ಲದೆ ಎಲ್ಲರೂ ಸಮಾನರು ಮತ್ತು ಯಾರೊಬ್ಬರು ಇನ್ನೊಬ್ಬರನ್ನು ಶೋಷಣೆ ಮಾಡದಿರುವಂತಪ ವ್ಲವಸ್ಥೆ ಇರಬೇಕೆಂದು ಪ್ರತಿಪಾದಿಸಿದ್ದರು ಎಂದು ಅವರು ಹೇಳಿದರು ಮಾತಿಗಿಂತ ಕೆಲಸಕ್ಕೆ ಪ್ರಾಮುಖ್ಯತೆ ನೀಡಿದ್ದ ಅವರು ಆಧ್ಯಾತ್ಮಿಕ ಮತ್ತು ಸೈದ್ಧಾಂತಿಕ ಆಧಾರದ ಮೇಲೆ ಸಾಮಾಜಿಕ ವ್ಲವಸ್ಥೆ ಇರಬೇಕು ಎಂಬುದನ್ನು ಗುರುನಾನಕ್ ಬಯಸಿದ್ದರು ಎಂದರು ಶಾಂತಿ ಸ್ಟಿರತೆ ಮತ್ತು ಪರಸ್ಪರ ಸಹಕಾರ ಅರ್ಥಮೂರ್ಣ ಸಮಾಜ ನಿರ್ಮಿಸುವಂತಹ ಆಧ್ಯಾತ್ಮಿಕ ಮುಖಂಡರು ಇಂದಿನ ಜಗತ್ತಿಗೆ ಬೇಕಾಗಿದೆ ಎಂದು ವೆಂಕಯ್ಲ ನಾಯ್ನು ನುಡಿದರು ಗುರುನಾನಕ್ ಅವರು ಪ್ರತಿಪಾದಿಸಿದ ಸಿದ್ದಾಂತಗಳ ಅನ್ವಯ ಜನಸೇವೆ ಮಾಡಲು ಶಾಸಕರು ಮುಂದಾಗಬೇಕೆಂದು ಉಪರಾಷ್ಟಪತಿ ಕರೆ ನೀಡಿದರು ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಹರಿಯಾಣ ರಾಜ್ಯಪಾಲ ಸತ್ವದೇವ ನಾರಾಯಣ್ ಆರ್ಯ ಪಂಜಾಬ್ ರಾಜ್ಯಪಾಲ ವಿ

ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾವೇಶದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಜ್ಯಕ್ಷೆ ಬಂಡವಾಳ ಆಕರ್ಷಿಸುವ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಹಿಮಾಚಲ ಪ್ರದೇಶ ಸರ್ಕಾರ ಈ ಸಮಾವೇಶವನ್ನು ಸಂಘಟಿಸಿದೆ

ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಢ್ಕರಿ ರೈಲ್ವೆ ಮತ್ತು ವಾಣಿಜ್ಯ ಖಾತೆ ಸಚಿವ ಪಿಯೂಷ್ ಗೋಯಲ್ ರಾಜ್ಯ ಸಚಿವರಾದ ಪ್ರಹ್ಲಾದ್ ಪಟೇಲ್ ರಾಮೇಶ್ವರ್ ತೇಲಿ ಮತ್ತು ಅನುರಾಗ್ ಠಾಕೂರ್ ಹಾಜರಿರಲಿದ್ದಾರೆ

ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ ಇಬ್ಬರು ನ್ಯಾಯಾಧೀಶರನ್ನೊಳಗೊಂಡ ವಿಭಾಗೀಯ ಪೀಠ ಅಧಿಕಾರಿಗಳು ಜನರ ಆರೋಗ್ಲದ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅಧಿಕಾರದಲ್ಲಿ ಮುಂದುವರಿಯಲು ಯಾವುದೇ ಪಕ್ಷು ಇರುವುದಿಲ್ಲ ಎಂದು ಹೇಳಿದೆ ರಾಜ್ವ ಸರ್ಕಾರದ ಧೋರಣೆ ಬಗ್ಗೆ ಕಟುವಾಗಿ ಟೀಕಿಸಿರುವ ಸರ್ವೋಚ್ವ ನ್ವಾಯಾಲಯ ಜನಪರ ಸರ್ಕಾರ ಎಂಬ ವಿಷಯವನ್ನೇ ರಾಜ್ಯ ಸರ್ಕಾರ ಮರೆತಂತಿದೆ ಬಡಜನರ ಆರೋಗ್ಧದ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದೆ

ಕೋಟ್ಟಂತರ ಜನರ ಸಾವು ನೋವಿನ ಪ್ರಶ್ನೆ ಇದಾಗಿದ್ದು ಸರ್ಕಾರಗಳನ್ನೇ ಇದಕ್ಕೆ ಹೊಣೆ ಮಾಡಬೇಕಾಗುತ್ತದೆ ಎಂದು ನ್ಲಾಯಪೀಠ ಎಚ್ಚರಿಸಿದೆ

ಸಂಜೆಯ ವೇಳೆಗೆ ಮಹಾ ಚಂಡಮಾರುತ ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮಹಾ ಚಂಡಮಾರುತ ಪೂರ್ವ ಈಶಾನ್ವ ಭಾಗದತ್ತ ಸಾಗುವ ಸಾಧ್ಯತೆಗಳಿದ್ದು ನಾಳೆ ಮುಂಜಾನೆ ವೇಳೆಗೆ ಮತ್ತಷ್ಟು ದುರ್ಬಲಗೊಳ್ಳುವ ಸೂಚನೆಗಳಿವೆ

ಬಾಂಗ್ಲಾ ಕರಾವಳಿಗೆ ಅಪ್ಪಳಿಸಲಿದೆ

ಒಡಿತಾದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಇಲ್ಲ ಆದರೆ ಒಡಿತಾದ ಕರಾವಳಿಯಲ್ಲಿ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ

ವಜ್ರ ವ್ಯಾಪಾರಿ ನೀರವ್ ಮೋದಿ ಸಲ್ಲಿಸಿದ್ದ ಹೊಸ ಜಾಮೀನು ಅರ್ಜೆಯನ್ನು ಬ್ರಿಟನ್ ನ್ಯಾಯಾಲಯ ಇಂದು ತಿರಸ್ತರಿಸಿದೆ ಲಂಡನ್ನ ಮೆಸ್ಟ್ ಮಿನಿಸ್ಟರ್ಸ್ ನ್ನಾಯಾಲಯದ ಮುಂದೆ ನೀರವ್ ಮೋದಿಯನ್ನು ಇಂದು ಹಾಜರುಪಡಿಸಲಾಗಿತ್ತು ಮುಂದಿನ ವರ್ಷದ ಮೇ ತಿಂಗಳಲ್ಲಿ ನಡೆಯಲಿರುವ ಅಂತಿಮ ವಿಚಾರಣೆವರೆಗೂ ಜಾಮೀನಿನ ಮೇಲೆ ಹೊರಬರುವ ಪ್ರಯತ್ನವಾಗಿ ನೀರವ್ ಮೋದಿ ಅರ್ಜೆ ಸಲ್ಲಿಸಿದ್ದರು ಮೋದಿ ಜಾಮೀನು ಆರ್ಜಿಯನ್ನು ನ್ಯಾಯಾಧೀಶರು ತಿರಸ್ಕರಿಸಿದರು